ಎನ್ಪಿಆರ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಒಳಗೊಂಡ ಅರ್ಜಿಯನ್ನು ಶೀಫ್ರದಲ್ಲೇ ಅಂತಿಮಗೊಳಿಸಲಾಗುವುದು ಎಂದು ಗ್ವಹ ಸಚಿವಾಲಯ ಅಧಿಕಾರಿಗಳು ತಿಳಿಸಿದ್ದಾರೆ ಜತೆಗೆ ಹೆಚ್ಚಿನ ರಾಜ್ಯಗಳು ಎನ್ಪಿಆರ್ಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತಿಳಿಸಿವೆ ಎಂದು ಅವರು ಹೇಳಿದ್ದಾರೆ ಎನ್ಪಿಆರ್ ದೇಶದ ಸಾಮಾನ್ಯ ನಿವಾಸಿಗಳ ನೋಂದಣಿಯಾಗಿದೆ

ಮಹತ್ವದ ಬೆಳವಣಿಗೆಯೊಂದರಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಹಲವಾರು ಸಾಂವಿಧಾನಿಕ ಬದಲಾವಣೆಗಳು ಅಗತ್ಯವಿದೆ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಇಡೀ ಒಕ್ಕೂ ಸರ್ಕಾರ ರಾಜೀನಾಮೆ ನೀಡಿದೆ ರಷ್ಯಾ ಪ್ರಧಾನಿ ಡಿಮಿಟ್ರಿ ಮೆಡ್ವೆಡೇವ್ ಸಹ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಮೆಡ್ವೆಡೇವ್ ಅವರು ತಮ್ಮ ರಾಜೀನಾಮೆಯನ್ನು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಸಲ್ಲಿಸಿದ್ದಾರೆ ಎಂದು ಟಾಸ್ ನ್ಯೂಸ್ ಏಜೆನ್ಪೀಸ್ ತಿಳಿಸಿದೆ

ಅಸ್ಪಾಂ ಮೂಲ ನಿವಾಸಿಗಳಿಗೆ ಸಾಂವಿಧಾನಿಕ ಸುರಕ್ಷತೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯವು ರಚಿಸಿರುವ ಉನ್ನತ ಮಟ್ವದ ಆಶ್ರಯ ಸಮಿತಿಯು ತನ್ನ ವರದಿ ನೀಡಲು ಒಂದು ತಿಂಗಳ ವಿಸ್ತರಣೆಯನ್ನು ನೀಡಲಾಗಿದೆ ಹದಿಮೂರು ಸದಸ್ಯರ ಸಮಿತಿಯನ್ನು ಕಳೆದ ವರ್ಷ ಜುಲೈನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಬಿಪ್ಲಾಬ್ ಕುಮಾರ್ ಶರ್ಮಾ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸ್ಥಾಪಿಸಲಾಗಿತ್ತು ಈ ಸಮಿತಿಯು ಅಸ್ಪಾಂ ಶಾಸಕಾಂಗ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮೂಲ ಅಸ್ಪಾಮಿಗಳಿಗೆ ಸೂಕ್ತ ಸ್ಥಾನ ಮಾನ ಮೀಸಲಿಡುವುದನ್ನು ನಿರ್ಣಯಿಸುತ್ತದೆ ಉದ್ನೋಗದಲ್ಲಿ ಸೂಕ್ತ ಮಟ್ಟದ ಮೀಸಲಾತಿಯನ್ನು ಇದು ಶಿಫಾರಸು ಮಾಡುತ್ತದೆ

ನಗದು ವಹಿವಾಟು ಪ್ರಮಾಣ ಟೋಲ್ಗಳಲ್ಲಿ ಕಡಿಮೆಯಾಗುತ್ತಿದೆ ಎಂದು ಪ್ರಾಧಿಕಾರ ಹೇಳಿದೆ

ಕಳೆದೊಂದು ವರ್ಷದಿಂದ ತೆರೆಮರೆಯಲ್ಲಿ ನಡೆದ ಕಠಿಣ ಸಂಧಾನ ಸಮಾಲೋಚನೆಗಳ ಜತೆಗೆ ಕಳೆದ ಕೆಲವು ತಿಂಗಳುಗಳಿಂದ ಮಾತುಕತೆಗಳು ಫಲಪ್ರದವಾಗುವುದರೊಂದಿಗೆ ಆರ್ಥಿಕವಾಗಿ ಪ್ರಬಲವಾಗಿರುವ ವಿಶ್ವದ ಎರಡು ದೇಶಗಳು ಪರಸ್ಪರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಎರಡೂ ದೇಶಗಳ ನ್ಯಾಯೋಚಿತ ವ್ಯಾಪಾರ ವಹಿವಾಟು ಭವಿಷ್ಯದ ದೃಷ್ವಿಯಿಂದ ಈ ಒಪ್ಪಂದವು ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಉಭಯ ದೇಶಗಳ ನಡುವಿನ ಈ ಮೊದಲ ಹಂತದ ವ್ಯಾಪಾರ ಒಪ್ಪಂದವು ಭೌತಿಕ ಆಸ್ತಿ ರಕ್ಷಣೆ ಸೇರಿದಂತೆ ರಕ್ಷಣೆ ಹಾಗೂ ಇನ್ನಿತರೆ ವಲಯಗಳಲ್ಲಿ ಯುಎಸ್ ಚೀನಾ ವ್ಯಾಪಾರ ಸಂಬಂಧವನ್ನು ಮರು ಸಮತೋಲನಗೊಳಿಸುವುದು ಸೇರಿದಂತೆ ವಿವಾದಾತ್ಮಕ ವಿಚಾರಗಳಿಗೆ ಪರಿಹಾರ ನೀಡಲಿದೆ ಎಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೂ ಚೀನಾ ವೈಸ್ ಪ್ರೆಸಿಡೆಂಟ್ ಪ್ರಿಮಿಯರ್ ಲಿಯು ಹಿ ವಾಷಿಂಗ್ವನ್ನಲ್ಲಿ ಪರಸ್ಪರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆದರೆ ಚೀನಾದ ಸರಕುಗಳ ಆಮದುಗಳಿಗೆ ವಿಧಿಸಲಾಗುತ್ತಿರುವ ಭಾರಿ ಸುಂಕವನ್ನು ಹಿಂತೆಗೆದುಕೊಳ್ಳವುದಕ್ಕೆ ಅಮೆರಿಕ ನಿರಾಕರಿಸಿದೆ ಶ್ವೇತಭವನದಲ್ಲಿ ಸಹಿ ಹಾಕುವ ಸಂದರ್ಭದಲ್ಲಿ ಅಮೆರಿಕಕ್ಕೆ ತನ್ನದೇ ಆದ ನೀತಿ ನಿಯಮಗಳಿದ್ದು ಅದನ್ನು ಮುಂದುವರಿಸಲಾಗುವುದು

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ದ ದೋಷಾರೋಪಣೆಯ ಎರಡು ಲೇಖನಗಳನ್ನು ಸೆನೆಟ್ ವಿಚಾರಣೆಗೆ ಕಳುಹಿಸಲು ಅಮೆರಿಕ ಸಂಸತ್ತಿನ ಜನಪ್ರತಿನಿಧಿಗಳ ಸಭೆ ಕಳೆದ ರಾತ್ರಿ ಮತ ಚಲಾಯಿಸಿದೆ

ಇದಕ್ಕೂ ಮುನ್ನ ಸಂಸತ್ತಿನ ಜನಪ್ರತಿನಿಧಿಗಳ ಸಭೆಯ ಸ್ಪೀಕರ್ ನ್ಯಾನ್ಪಿ ಪೆಲೋಸಿ ಮುಂದಿನ ವಾರದಿಂದ ಪ್ರಾರಂಭವಾಗುವ ಸೆನೆಟ್ ವಿಚಾರಣೆಗೆ ವ್ಯವಸ್ಥಾಪಕರನ್ನು ಹೆಸರಿಸಿದ್ದಾರೆ ಸದನದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ದೋಷಾರೋಪಣೆಗೆ ಒಳಪದಿಸಿದ ನಾಲ್ಕು ವಾರಗಳ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಡಿಜಿಟಲ್ ವಹಿವಾಟಿನ ಭದ್ರತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಮಹತ್ವದ ಕ್ರಮ ಕೈಗೊಂಡಿದೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಸಕ್ರಿಯ ಮತ್ತು ಸ್ಥಗಿತ ಮಾಡುವ ಅವಕಾಶಗಳನ್ನು ಗ್ರಾಹಕರಿಗೆ ಒದಗಿಸಬೇಕು ಎಂದು ಬ್ಯಾಂಕ್ಗಳು ಮತ್ತು ಕಾರ್ಡ್ ವಿತರಣಾ ಸಂಸ್ಥೆಗಳಿಗೆ ಆರ್ಬಿಐ ಸೂಚಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ನಡೆಯುವ ವಹಿವಾಟಿನ ಪ್ರಮಾಣ ಮತ್ತು ಮೌಲ್ಯ ಹಲವು ಪಟ್ನು ಹೆಚ್ಚಳವಾಗಿದೆ ಹಾಗೆಯೇ ಜನರು ವಂಚನೆಗೆ ಒಳಗಾಗುವ ಪ್ರಕರಣಗಳು ಸಹ ಹೆಚ್ಚುತ್ತಿವೆ ಹೀಗಾಗಿ ಎಟಿಎಂಗಳು ಮತ್ತು ಪಾಯಿಂಟ್ ಆಫ್ ಸೇಲ್ ಯಂತ್ರಗಳಲ್ಲಿ ಮಾತ್ರ ಬಳಸಲು ಬಳಕೆದಾರರಿಗೆ ಅವಕಾಶ ಕೊಡುವ ರೀತಿಯಲ್ಲಿ ಎಲ್ಲ ರೀತಿಯ ಕಾರ್ಡ್ಗಳನ್ನು ರೂಪಿಸಬೇಕು ಎಂದು ಆರ್ಬಿಐ ತಿಳಿಸಿದೆ ಕಾರ್ಡ್ ಬಳಸದೆ ವಹಿವಾಟು ಕಾರ್ಡ್ ಬಳಸಿ ವಹಿವಾಟು ಮತ್ತು ಚಿಪ್ ಕಾರ್ಡ್ ಅಥವಾ ಕಾಂಟಾಕ್ಟ್ ಲೆಸ್ ವಹಿವಾಟುಗಳಲ್ಲಿ ತಮಗೆ ಬೇಕಿರುವುದನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನೂ ಗ್ರಾಹಕರಿಗೆ ಕಾರ್ಡ್ ವಿತರಣಾದಾರರು ನೀಡಬೇಕು ಎಂದೂ ಆರ್ಬಿಐ ಸುತ್ತೋಲೆಯಲ್ಲಿ ತಿಳಿಸಿದೆ ಬದಲಾವಣೆ ಮಾಡಿಕೊಳ್ಳುವ ವಿವಿಧ ಆಯ್ಕೆಗಳಲ್ಲಿ ಮೊಬೈಲ್ ಆಪ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಅಥವಾ ಐವಿಆರ್ ಸಂವಹನಾತ್ಮಕ ಧ್ವನಿ ಪ್ರತಿಕ್ರಿಯೆ ವ್ಯವಸ್ದೆ ಸೇರಿರಬೇಕು ಎಂದು ಅದು ತಿಳಿಸಿದೆ

ಅಸ್ಸಾಂನ ಗುವಾಹಟಿಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಮೂರನೇ ಆವೃತ್ತಿಯಲ್ಲಿ ಇಂದಿನಿಂದ ಬಾಕ್ಸಿಂಗ್ ಕುಸ್ತಿ ಮತ್ತು ಬಾಸ್ಕೆಟ್ ಬಾಲ್ ಪಂದ್ಯಾವಳಿಗಳು ಆರಂಭವಾಗಲಿವೆ ಇಂದು ಸೈಕ್ಷಿಂಗ್ ಶೂಟಿಂಗ್ ಮತ್ತು ಕುಸ್ತಿಯಲ್ಲಿ ಪದಕ ನಿರ್ಧಾರವಾಗಲಿವೆ ಸದ್ಯ ಕೂಟದ ಆರನೇ ದಿನದಂತ್ಯಕ್ಕೆ ಮಹಾರಾಷ್ಟ್ ಪದಕ ಪಟ್ಷಿಯಲ್ಲಿ ಮೊದಲ ಸ್ಥಾನ ಅಲಂಕರಿಸಿದರೆ ಹರಿಯಾಣ ಉತ್ತರ ಪ್ರದೇಶ ದೆಹಲಿ ಕೇರಳ ಗುಜರಾತ್ ಮಧ್ಯಪ್ರದೇಶ ತಮಿಳುನಾಡು ಮಣಿಪುರ ಮತ್ತು ಪಶ್ಚಿಮ ಬಂಗಾಳ ಕ್ರಮವಾಗಿ ನಂತರದ ಸ್ಥಾನದಲ್ಲಿವೆ ಭಾರತದ ಟೆನಿಸ್ ಆಟಗಾರ ದಿವಿಜ್ ಶರಣ್ ಮತ್ತು ಜತೆಗಾರ ಅರ್ಣೆಮ್ ಸಿಟ್ಯಾಕ್ ಜೋಡಿ ಆಕ್ಷೆಂಡ್ನಲ್ಲಿ ನಡೆಯುತ್ತಿರುವ ಎಟಿಪಿ ಎಎಸ್ಬಿ ಕ್ಷಾಸಿಕ್ ಟೂರ್ನಿಯ ಪುರುಷರ ಡಬಲ್ಪ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದೆ

ಎಡಗೈ ಆಣಗಾರ ಶರಣ್ ಮತ್ತು ಸಿಟ್ಯಾಕ್ ಮುಂದಿನ ಸುತ್ತನಲ್ಲಿ ಸ್ಯಾಂಡೆರ್ ಗಿಲೆ ಮತ್ತು ಜೊರಾನ್ ವ್ಷೀಜೆನ್ ಜೋಡಿಯನ್ನು ಎದುರಿಸಲಿದೆ